ಭಾರತದ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನವನ್ನು ಸೃಜನಾತ್ಮಕವಾಗಿ ಮತ್ತಪ್ಪು ಸದೃಢಗೊಳಿಸಬೇಕು ಗುಜರಾತ್ ಹೈಕೋರ್ಟ್ ವಜ್ರ ಮಹೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ

ಹೊಸ ಕೃಷಿ ಕಾಯ್ದೆಗಳಲ್ಲಿರುವ ಪ್ರತಿಯೊಂದು ಅಂಶಗಳ ಬಗ್ಗೆ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ಅವರಿಂದ ವಿಸ್ತತ ವಿವರಣೆ ಪ್ರಧಾನಮಂತ್ರಿ

ಕರ್ನಾಟಕದ ತಲಕಾವೇರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಭೇಟಿ ಪೂಜೆ ಸಲ್ಲಿಕೆ

ವಿಡಿಯೋ ಸಂವಾದದ ಮೂಲಕ ಗುಜರಾತ್ ಹೈಕೋರ್ಟ್ನ ವಜ್ರ ಮಹೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶದ ಜನರ ಪಕ್ಕುಗಳನ್ನು ರಕ್ಷಿಸುವ ನಿಟ್ಟನಲ್ಲಿ ನ್ಕಾಯಾಂಗ ಎಂದಿಗೂ ತನ್ನ ಕರ್ತವ್ಯ ನಿರ್ವಹಿಸುತ್ತಿದೆ ಹಾಗೂ ರಾಷ್ಟೀಯ ಹಿತಾಸಕ್ತಿ ವಿಜಾರ ಬಂದಾಗ ಆದ್ಯತೆಯನ್ನು ನೀಡಿದೆ ಎಂದು ಹೇಳಿದರು ಭಾರತೀಯ ಸಂಸ್ಕೃತಿ ಹಾಗೂ ಮೌಲ್ಯಗಳ ಆಧಾರದಲ್ಲಿ ಶತಮಾನಗಳಿಂದ ಕಾನೂನುಗಳು ರೂಮಗೊಂಡಿವೆ ಸ್ವರಾಜ್ಯದ ಮೂಲ ದೇಶದಲ್ಲಿಯೇ ಇದ್ದು ಅದು ಭಾರತದ ಸ್ವಾತ್ರಂತ್ಯ ಹೋರಾಟವನ್ನು ಬಲಪಡಿಸಿದ ಶಕ್ತಿಯಾಗಿದೆ ಕಾನೂನು ರೂಪಿಸುವವರು ಕಾನೂನು ನಿಯಾಮಾವಳಿಗೆ ಪೆಟ್ಟಿನ ಆದ್ಕಕೆ ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ವಿಶ್ವದರ್ಜೆಯ ನ್ಯಾಯಾಂಗ ವ್ಯವಸ್ಥೆ ಸ್ಥಾಪನೆಗೆ ಸರ್ಕಾರ ಹಾಗೂ ನ್ಯಾಯಾಂಗದ ಹೊಣೆಗಾರಿಕೆ ಅಗತ್ಯ ಭಾರತೀಯ ಮೌಲ್ಯ ಹಾಗೂ ಪ್ರತಿಯೊಬ್ಬ ನಾಗರಿಕನ ಪಕ್ಕು ರಕ್ಷಿಸುವುದು ಕೂಡ ಅತ್ಯಗತ್ತ ಎಂದರು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಸುಪ್ರೀಂಕೋರ್ಟ್ನ ಮತ್ತು ಗುಜರಾತ್ ಪೈಕೋರ್ಟ್ನ ನ್ಯಾಯಮೂರ್ತಿಗಳು ಪಾಗೂ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಪಾಲ್ಗೊಂಡಿದ್ದರು ಹೊಸ ಕೃಷಿ ಕಾಯ್ದೆಗಳಲ್ಲಿರುವ ಪ್ರತಿಯೊಂದು ಅಂಶಗಳ ಬಗ್ಗೆ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ವಿಸ್ತ್ರತವಾಗಿ ತಿಳಿಸಿದ್ದಾರೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಅವರು ರಾಜ್ಯಸಭೆಯಲ್ಲಿ ಸಚಿವ ತೋಮರ್ ಅವರು ನೀಡಿರುವ ಮಾಹಿತಿಯ ವಿಡಿಯೋವನ್ನು ಲಿಂಕ್ ಮಾಡಿದ್ದಾರೆ ಪಾಗೂ ಅದನ್ನು ಅಲಿಸುವಂತೆ ದೇಶದ ಜನರನ್ನು ಕೋರಿದ್ದಾರೆ

ರಾಜ್ಯಸಭೆಯಲ್ಲಿ ನಿನ್ನೆ ರಾಷ್ಟಸತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನೂತನ ಕಾಯ್ದೆಗಳ ಬಗ್ಗೆ ರೈತ ಸಂಘಟನೆಗಳಿಗೆ ಎಳೆ ಎಳೆಯಾಗಿ ವಿವರಿಸಲಾಗಿದೆ ಯಾವ ರೈತ ಸಂಘಟನೆಯೂ ಕೃಷಿ ಕಾಯ್ದೆಗಳಲ್ಲಿ ಯಾವುದೇ ಲೋಪಗಳನ್ನು ಕಂಡುಹಿಡಿಯಲಾಗಿಲ್ಲ ಎಂದು ಹೇಳಿದರು ಹೊಸ ಕಾಯ್ದೆಯ ಅಸ್ವಯ ಎಪಿಎಂಸಿ ಮಂಡಿಗಳ ಹೊರಗೂ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶ ಲಭ್ಧವಾಗಲಿದೆ ಎಂದರು ನೂತನ ಕೃಷಿ ಸುಧಾರಣೆಗಳ ಕುರಿತು ಕೆಲವರು ತಪ್ಪು ಮಾಹಿತಿ ನೀಡುತ್ತಿರುವುದು ಹಾಗೂ ಪ್ರತಿಭಟನೆಗಳನ್ನು ನಡೆಸುತ್ತಿರುವುದು ದುರದೃಷ್ಟಕರ ಎಂದು ಅವರು ಹೇಳಿದರು ಹೊಸ ಕೃಷಿ ಸುಧಾರಣೆಗಳು ಜಾರಿಗೆ ಬಂದರೂ ಸಹ ಹಾಲಿ ಇರುವ ಮಂಡಿಗಳಿಗೆ ಯಾವುದೇ ತೊಂದರೆಯಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಮಧ್ಯ ಸಂಸತ್ತಿನ ಎರಡೂ ಸದನಗಳ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೋಮವಾರ ಮೇಲ್ಮನೆಯಲ್ಲಿ ಚರ್ಚೆಗೆ ಉತ್ತರ ನೀಡುವ ಸಾಧ್ಯತೆ ಇದೆ ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ ಆರ್ಥಿಕ ನೆರವು ನೀಡುತ್ತಿರುವ ವಸತಿ ಶಾಲೆ ಮತ್ತು ವಿದ್ಕಾರ್ಥಿ ನಿಲಯಗಳಿಗೆ ನೇತಾಜ ಸುಭಾಷ್ಚಂದ್ರ ಬೋಸ್ ವಸತಿ ಶಾಲೆ ಹಾಗೂ ವಿದ್ಯಾರ್ಥಿ ನಿಲಯ ಎಂದು ಹೆಸರಿಡಲು ಶಿಕ್ಷಣ ಸಚಿವಾಲಯ ನಿರ್ಧರಿಸಿದೆ ಈ ಶಾಲೆಗಳಿಗೆ ನೇತಾಜಿ ಸುಭಾಷ್ಜಂದ್ರ ಬೋಸ್ ಅವರ ಹೆಸರಿಡುವ ಮೂಲಕ ಮಕ್ಕಳು ಶಿಕ್ಷಕರು ಹಾಗೂ ಸಿಬ್ಬಂದಿಯಲ್ಲಿ ಇನ್ನೂ ಹೆಚ್ಚಿನ ಶ್ರೇಷ್ಠ ಗುಣಮಟ್ಟದ ಸಾಧನೆಗೆ ಪೋತ್ಸಾಹಿಸಲಾಗುವುದು ಅಲ್ಲದೆ ಮಸಿ ಶಾಲೆ ಮತ್ತು ವಿದ್ಕಾರ್ಥಿ ನಿಲಯದಲ್ಲಿರುವ ಸೌಕರ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಸಮಗ್ರ ಶಿಕ್ಷಣ ಅಭಿಯಾನದಡಿ ಶಿಕ್ಷಣ ಸಚಿವಾಲಯದಿಂದ ಗೂಮೀಣ ಪ್ರದೇಶಗಳಲ್ಲಿ ಕಡಿಮೆ ಜನಸಂಖ್ಯೆ ಇರುವ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಸತಿ ಶಾಲೆ ಮತ್ತು ಹಾಸ್ವೆಲ್ಗಳನ್ನು ನಡೆಸಲು ಅನುದಾನ ನೀಡಲಾಗುತ್ತಿದೆ

ಕೊರೊನಾ ಸಾಂಕ್ರಾಮಿಕ ಒನ್ನೆಲೆಯಲ್ಲಿ ಕಳೆದ ವರ್ಷ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಹಾಜರಾಗಲು ಸಾಧ್ಯವಾಗದ ಆಕಾಂಕ್ಷಿಗಳಿಗೆ ಮತ್ತೊಂದು ಅವಕಾಶ ನೀಡುವುದು ಸೂಕ್ತ ಎಂದು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ ವಯೋಮಿತಿ ಮೀರಿರುವ ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡುವ ಸಾಧ್ಯತೆ ಇಲ್ಲ ಎಂಬ ಸರ್ಕಾರದ ನಿಲುವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಹಲವು ಅರ್ಜಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಈ ನಿರ್ದೇಶನ ನೀಡಿದೆ

ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ವಿ

ಪರ್ಷವರ್ಧನ್ ಹೇಳಿದ್ದಾರೆ

ಲಸಿಕೆಯನ್ನು ಗುತ್ತಿಗೆ ಆಧಾರದಲ್ಲಿ ಮತ್ತು ಅನುದಾನದ ರೂಪ ಎರಡೂ ವಿಧದಲ್ಲೂ ಪೂರೈಸಲಾಗಿದೆ

ಈ ಮಧ್ಯೆ

ಸಕಾಲಿಕ ಕ್ರಮಗಳಿಂದ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಬ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದ್ದು ಒಂದು ಕೋಟಿ ಐದು ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿರುವುದಾಗಿ ಸಚಿವಾಲಯ ತಿಳಿಸಿದೆ

ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಡೆ ಒಂದು ಕೋಟಿ ಎಂಟು ಲಕ್ಷಕ್ಕೆ ತಲುಪಿದೆ

ಇದೀಗ ಹಂತ ಹಂತವಾಗಿ ನಿರ್ಬಂಧಗಳು ಸಡಿಲಗೊಂಡಿರುವುದರಿಂದ ಈ ತ್ರಮ ಕೈಗೊಳ್ಳಲಾಗಿದೆ ಅಂತರ್ಜಾಲವನ್ನು ಭಯೋತ್ಪಾದಕರು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ವತೆ ಹಿನ್ನೆಲೆಯಲ್ಲಿ ಕೇಂದ್ರಾಡಳಿತ ಪ್ರದೇಶದ ಹಲವು ಭಾಗಗಳಲ್ಲಿ ಹೈಸ್ವೀಡ್ ಇಂಟರ್ನೆಟ್ ಸೇವೆ ನಿಷೇಧ ಮುಂದುವರೆಸಲಾಗಿದೆ

ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ನಿನ್ನೆ ಆಸಿಯಾನ್ ಭಾರತ ಪ್ರವಾಸೋದ್ಯಮ ಸಚಿವರ ಃನೇ ಸಭೆಯ ಸಹ ಅಧ್ಯಕ್ಷತೆಯನ್ನು ಕಾಂಬೋಡಿಯಾದ ಸಚಿವ ಥೋಂಗ್ ಕೋನ್ ಅವರೊಂದಿಗೆ ವಹಿಸಿದ್ದರು ಈ ಸಭೆ ಆಸಿಯಾನ್ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರ ಸಭೆಯ ಜೊತೆ ನಡೆಯಿತು